ಹೆಚ್ಚಳಕ್ಕೆ ಅನುಮೋದನೆ ನೀಡಿದ ಕೇಂದ್ರ ಸರ್ಕಾರ

ಒಡಿಶಾದ ಪುರಿಯಲ್ಲಿ ಇಂದಿನಿಂದ ವಿಶ್ವವಿಖ್ಯಾತ ಜಗನ್ನಾಥ ರಥೆಯಾತ್ರೆ ಆರಂಭ

ಸಂಪುಟ ಸಭೆಯ ನಂತರ ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಈ ಕ್ರಮದಿಂದಾಗಿ ಕೃಷಿ ವಲಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುವುದಲ್ಲದೆ ರೈತರ ಉತ್ಸನ್ನಗಳಿಗೆ ನಿಗದಿತ ಆಕರ್ಷಕ ಬೆಲೆ ದೊರೆಯಲಿದೆ ಎಂದರು

ಸರ್ಕಾರ ತನ್ನ ಆದ್ಯತೆಯನ್ನು ಉತ್ವಾದನಾ ಕೇಂದ್ರಿತ ಮನೋಭಾವದಿಂದ ಆದಾಯ ವೃದ್ದಿ ಕೇಂದ್ರಿತ ಮನೋಭಾವಕ್ಕೆ ಬದಲಾಯಿಸಿಕೊಂಡಿದ್ದು ರೈತರಿಗೆ ಆದಾಯ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ನೀತಿಗಳನ್ನು ರೂಪಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿನ ಎ ಗುಂಪಿನ ಸೇವೆಗಳನ್ನು ಎ ಗುಂಪಿನ ಕಾರ್ಯಕಾರಿ ಶ್ರೇಣಿ ವೃಂದ ಅಧಿಕಾರಿಗಳನ್ನಾಗಿ ಬಡ್ತಿ ನೀಡುವ ಪ್ರಸ್ತಾವಕ್ಕೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ

ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ನೀಡಿದ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಇದರಿಂದಾಗಿ ಆಡಳಿತ ಸಾಮರ್ಥ್ಯ ವೃದ್ದಿಯಾಗುವುದಲ್ಲದೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಉತ್ತಮ ಫಲಿತಾಂಶ ಲಭ್ಯವಾಗಲಿದೆ ಎಂದರು ಅಲ್ಲದೆ ಮಂಗಳೂರು ಲಖನೌ ಅಹಮದಾಬಾದ್ ವಿಮಾನ ನಿಲ್ದಾಣಗಳನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ದಿಗೊಳಿಸುವ ಉದ್ದೇಶದಿಂದ ಗುತ್ತಿಗೆ ನೀಡಲು ಸಂಪುಟ ಅನುಮೋದನೆ ನೀಡಿದೆ ಎಂದು ಅವರು ತಿಳಿಸಿದರು

ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಉಭಯ ಸದನಗಳಲ್ಲಿ ಸಮೀಕ್ಷೆಯನ್ನು ಮಂಡಿಸುವರು ಸಮೀಕ್ಷೆಯು ದೇಶದಲ್ಲಿನ ವಾರ್ಷಿಕ ಆರ್ಥಿಕ ಅಭಿವೃದ್ದಿ ಸ್ಥಿತಿಗತಿ ಕುರಿತು ಸಮಗ್ರ ಚಿತ್ರಣವನ್ನು ನೀಡಲಿದೆ

ತಜ್ಞರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು ತ್ವರಿತ ಸುದ್ದಿಗಾಗಿ ಆಕಾಶವಾಣಿಯ ಫೇಸ್ಬುಕ್ ಪುಟ ಮತ್ತು ಟ್ವಿಟ್ವರ್ ಖಾತೆಗಳನ್ನು ನೋಡಬಹುದಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಿನ್ನೆ ಗುಜರಾತ್ನ ಅಮ್ರೇಲಿಯ ಕಿಮ್ಚಂದ್ ಚಂದ್ರಾಣಿ ಭಾಯ್ ಅವರನ್ನು ಭೇಟಿ ಮಾದಿದ್ದರು

ಪ್ರಧಾನಿ ಅವರು ತಮ್ಮ ಟ್ವೀಟ್ನಲ್ಲಿ ಕಿಮ್ಚಂದ್ ಅವರನ್ನು ಅಪರೂಪದ ವ್ಯಕ್ತಿ ಎಂದು ಬಣ್ಣಿಸಿ ಅವರ ಆಸಕ್ತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಅಧಿಕೃತ ವಕ್ತಾರರು ಈ ವಿಷಯ ತಿಳಿಸಿದ್ದು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ

ಜಗನ್ನಾಥ ಬಾಲಭದ್ರ ಮತ್ತು ದೇವಿ ಸುಭದ್ರಾ ದೇವರನ್ನು ಕಣ್ತಂಬಿಕೊಳ್ಳಲು ಲಕ್ಷಾಂತರ ಜನರು ಪುರಿಯಲ್ಲಿ ಜಮಾಯಿಸಿದ್ದಾರೆ ಮೂರು ದೇವರುಗಳನ್ನು ಮರದ ರಥದಲ್ಲಿ ಕೂರಿಸಿಕೊಂಡು ಭಕ್ತಾದಿಗಳು ಮೆರವಣಿಗೆ ನಡೆಸುವರು

ಈ ಯಾತ್ರೆಗಾಗಿ ದೇಶದೆಲ್ಲೆಡೆಯಿಂದ ಸಹಸ್ರಾರು ಮಂದಿ ಆಗಮಿಸಲಿದ್ದಾರೆ

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಕುಟುಂಬದವರೊಂದಿಗೆ ಜಗನ್ನಾಥ ದೇವಾಲಯದಲ್ಲಿ ಮಂಗಳಾರತಿ ನೆರವೇರಿಸಿದರು ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಮೆರವಣಿಗೆ ಸಾಗುವ ಮುನ್ನ ಮಾರ್ಗವನ್ನು ಸ್ವಚ್ಚಗೊಳಿಸುವ ಸಾಂಪ್ರದಾಯಿಕ ಪಹಿಂದ್ಗೆ ಚಾಲನೆ ನೀಡಿದರು ದೇಶದಲ್ಲಿ ಬ್ರಾಡ್ಗೇಜ್ ಸಂಪರ್ಕ ಜಾಲ ಹೊಂದಿರುವ ಎಲ್ಲೆಡೆ ಮಾನವರಹಿತ ರೈಲ್ವೆ ಕ್ರಾಸಿಂಗ್ಗಳನ್ನು ತೆಗೆದುಹಾಕಲಾಗಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ದೇಶದ ಇಡೀ ಬ್ರಾಡ್ಗೇಜ್ ಮಾರ್ಗದಲ್ಲಿ ಒಂದು ಕಡೆಯೂ ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳು ಇಲ್ಲ ಎಂದು ಅವರು ಲೋಕಸಭೆಗೆ ನಿನ್ನೆ ತಿಳಿಸಿದ್ದಾರೆ

ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರು ನವದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಮೊದಲ ಹಂತದ ಹಜ್ ಯಾತಾರ್ಥಿಗಳಿಗೆ ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ವರ್ಷ ದಾಖಲೆಯ ಎರಡು ಲಕ್ಷ ಭಾರತೀಯ ಮುಸ್ಲಿಂ ಬಾಂಧವರು ಹಜ್ ಯಾತ್ರೆ ಕೈಗೊಳ್ಳಲಿದ್ದಾರೆ ಎಂದರು ಡ್ರೋಣ್ಗಳ ಕಾರ್್ಯಾಚರಣೆಯನ್ನು ನಿಷೇಧಿತ ವಲಯಗಳಲ್ಲಿ ನಿಯಂತ್ರಿಸುವ ಹಲವು ಅಂಶಗಳನ್ನು ತಮ್ಮ ಸರ್ಕಾರ ಜಾರಿಗೊಳಿಸಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ಸಿಂಗ್ ಪುರಿ ಹೇಳಿದ್ದಾರೆ

ಮುಂದಿನ ದಿನಗಳಲ್ಲಿ ಡ್ರೋಣ್ಗಳ ಕಾರ್್ಯಾಚರಣೆ ನಿಯಂತ್ರಿಸಲು ಹಲವು ನಿಯಮಗಳನ್ನು ತರಲಾಗುವುದು ಎಂದರು ಡ್ರೋಣ್ಗಳು ಒಡ್ಡಬಹುದಾದ ಭದ್ರತಾ ಅಪಾಯಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದೆ ಎಂದು ಅವರು ಹೇಳಿದರು ದೇಶದಲ್ಲಿ ಆವಿಷ್ಕಾರಿ ಪೂರಕ ವ್ಯವಸ್ಠೆಯನ್ನು ಅಭಿವೃದ್ದಿಗೊಳಿಸುವ ಅಗತ್ಯವಿದೆ ಎಂದು ಕೇಂದ್ರ ಸಂವಹನ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಸಂಜಯ್ ಶ್ಯಾಮರಾಬ್ ಧೋತ್ರೆ ಪ್ರತಿಪಾದಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಸಂಜೆ ಮೂರನೇ ನವೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ದೇಶದಲ್ಲಿ ನಡೆಯುತ್ತಿರುವ ಹಲವು ಬಗೆಯ ಅನ್ವೇಷಣೆಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಎಲ್ಲ ಸಮುದಾಯಗಳ ನಾಯಕರು ಸೇರಿ ದೇಶದಲ್ಲಿ ಅವಿಷ್ಕಾರಗಳಿಗೆ ಉತ್ತೇಜನ ನೀಡಬೇಕು ಎಂದು ಅವರು ಹೇಳಿದರು ಅಂತರ್ಜಾಲ ಬಳಕೆದಾರರು ಫೇಸ್ಬುಕ್ ವಾಣ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಸೇವೆ ವ್ಯತ್ಯಯವಾಗಿರುವುದಾಗಿ ನಿನ್ನೆ ದೂರಿದ್ದಾರೆ ವೆಬ್ಸೈಟ್ ಡೌನ್ ಪತ್ತೆ ನಿಗಾ ವ್ಯವಸ್ದೆಯ ಪ್ರಕಾರ ಪಶ್ಚಿಮ ಯೂರೋಪ್ ಅಮೆರಿಕ ದಕ್ಷಿಣ ಅಮೆರಿಕ ಇಂಡೋನೇಷಿಯಾ ಸೇರಿದಂತೆ ಹಲವೆಡೆ ಸೇವೆಯಲ್ಲಿ ಭಾರಿ ವ್ಯತ್ಯಯವಾಗಿದೆ ಭಾರತದಲ್ಲೂ ಸಹ ಅಂತರ್ಜಾಲ ಸೇವೆಗಳಿಗೆ ತೊಂದರೆಯಾಗಿದ್ದು ಫೇಸ್ಬುಕ್ ವಕ್ತಾರರು ಈ ಬಗ್ಗೆ ಪ್ರತಿಕ್ರಿಯಿಸಿ ಆಗಿರುವ ತೊಂದರೆಯನ್ನು ಶೀಫ್ರವೇ ಬಗೆಹರಿಸಿ ಮಾಮೂಲಿಯಂತೆ ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದೇವೆ ಎಂದು ಹೇಳಿದ್ದಾರೆ ಬಿರ್ಲಾ ಗ್ರೂಪ್ನ ಪಿತ್ವಸಮಾನರಾದ ಬಿ

ಬಿರ್ಲಾ ಅವರು ಮುಂಬೈನಲ್ಲಿ ನಿನ್ನೆ ನಿಧನರಾಗಿದ್ದಾರೆ

ಅವರು ಭಾರತೀಯ ಉದ್ಯಮ ವಲಯದ ಅತಿದೊಡ್ಡ ಹೆಸರಾಗಿದ್ದರು

ಇಂದು ಕೊಲ್ಕತಾದ ಅವರ ನಿವಾಸಕ್ಕೆ ಪಾರ್ಥೀವ ಶರೀರವನ್ನು ಕೊಂಡೊಯ್ಯಲಾಗುವುದು ನಂತರ ಅಂತ್ಯಕ್ರಿಯೆ ನಡೆಯಲಿದೆ